ಶಾಲಾ ಕಾಲೇಜು ಸಂಘಸಂಸ್ಥೆಗಳು ಕ್ಲೆಗಾರಿಕೆಗಳು ಸೇರಿದಂತೆ ಎಲ್ಲೆಡೆ ಹಬ್ಲದ ವಾತಾವರಣ ನಿರ್ಮಾಣವಾಗಿದ್ದು ಹಳದಿ ಕೆಂಪು ಬಣ್ಣದ ಕನ್ನಡ ಧ್ಲಜವನ್ನು ರಾರಾಜಿಸುತ್ತಿವೆ ತಾಯಿ ಭುವನೇಶ್ವರಿಯ ಚಿತ್ರವನ್ನು ಹೊತ್ತ ವರ್ಣರಂಜಿತ ಮೆರವಣಿಗೆಗಳು ನಾಡಿನ ಜಾನಪದ ಸೊಗಡನ್ನು ಸೂಸುವ ಸಾಂಸ್ಕೃತಿಕ ಕಲಾ ವೈಭವ ಕಂಗೊಳಿಸುತ್ತಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಎಚ್ ಡಿ

ಪೊಲೀಸ್ ಎನ್ಸಿಸಿ ಶಾಲಾ ಮಕ್ಕಳ ಪಥಸಂಚಲನದಲ್ಲಿ ಅವರು ಗೌರವರಕ್ಷೆ ಸ್ವೀಕರಿಸಿದರು ಕರ್ನಾಟಕ ಬಹು ಹಿಂದಿನಿಂದಲೂ ಒಂದು ಪ್ರತ್ಯೇಕ ಪ್ರಭಾವಶಾಲಿ ಆಡಳಿತ ಮಂಡಲವಾಗಿ ಉತ್ತರ್ಷ ಕಂಡಿದೆ ಎಂದು ಹೇಳಿದ ಮುಖ್ಯಮಂತ್ರಿಯವರು ಛಿದ್ರವಾಗಿದ್ದ ಈ ನಾಡು ಅನೇಕ ಅಪ್ರತಿಮ ಸೇನಾನಿಗಳ ದಿಟ್ಟ ಹೋರಾಟದ ಹಾಗೂ ಕೋಟ ಕೋಟ ಕನ್ನಡಿಗರ ತ್ಯಾಗ ಬಲಿದಾನ ಧೀತಕ್ತಿಯ ಫಲವಾಗಿ ಅಖಂಡ ಕರ್ನಾಟಕವಾಗಿ ರೂಪುಗೊಂಡಿದೆ ಎಂದರು ರಾಜ್ಞದಲ್ಲಿ ತಮ್ಮ ಸರ್ಕಾರ ಶಿಕ್ಷಣ ಸಂಸ್ಥೆಗಳ ಸುಧಾರಣೆ ಹಾಗೂ ನವೀಕರಣ ಕಾರ್ಯಗಳನ್ನು ಆದ್ದತೆಯ ಮೇರೆಗೆ ಕೈಗೆತ್ತಿಕೊಂಡಿದೆ

ಕರ್ನಾಟಕ ಏಕೀಕರಣದ ಸವಿನೆನಪಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳು ಹೋಬಳಿ ಗ್ರಾಮಮಟ್ಟದಲ್ಲೂ ರಾಜ್ಣೋತ್ಲವ ಕಾರ್ಯಕ್ರಮಗಳು ಏರ್ಪಾಡಾಗಿವೆ ಮೈಸೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ದ್ದಜಾರೋಹಣ ನೆರವೇರಿಸಿ ಪೊಲೀಸ್ ಧ್ವಜಾವಂದನೆ ಸ್ವೀಕರಿಸಿದರು

ಗದಗದಲ್ಲಿ ಜಿಲ್ಲಾಧಿಕಾರಿ ಎಂ

ಹೀರೇಮಠ್ ಧ್ವಜಾರೋಹಣ ನೆರವೇರಿಸಿ ಪರೇಡ್ ಎೕಕ್ಷಣೆ ಮಾಡಿ ಪಥಸಂಚಲನದ ಗೌರವರಕ್ಷೆ ಸ್ವೀಕರಿಸಿದರು ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿ ಡಾ ರಾಮ್ಪ್ರಸಾತ್ ಮನೋಹರ್ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಪಣೆ ಮಾಡಿದರು ದಾವಣಗೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಶಿವಮೊಗ್ಗ

ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರುಗಳ ಪ್ರಚಾರ ತಾರಕಕ್ಷೇರಿದ್ದು

ನಾಡಿದ್ದು

ಈ ಮಧ್ಯೆ ರಾಮನಗರ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಬೆಳವಣಿಗೆಯಲ್ಲಿ ಅಲ್ಲಿ ಕಣಕ್ಕಿಳಿದಿದ್ದ ಬಿಜೆಪಿ ಅಧ್ಯರ್ಥಿ ಎಲ್ ಚಂದ್ರತೇಖರ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ಲು ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ